ಿ ಕೊರೋನಾ ವೈರಸ್ ಸೋಂಕು ನಿಯಂತ್ರಣಕ್ಕಾಗಿ ಕೇಂದ್ರ ಗೃಹ ಸಚಿವಾಲಯದ ಪರಿಷ್ಟತ ಮಾರ್ಗಸೂಚಿ ಪ್ರಕಟ

ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವದಂತಿಗಳಿಗೆ ಕಿವಿಗೊಡದಂತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವ ಎಸ್

ಿ ವಲಸೆ ಕಾರ್ಮಿಕರನ್ನು ರಾಜ್ಯಕ್ಷೆ ವಾಪಸ್ ಕರೆ ತರಲು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಕೆ

ಅವುಗಳಲ್ಲಿ ರಾಜ್ಯದ ಬೆಂಗಳೂರು ನಗರ ಮೈಸೂರು ಬೆಳಗಾವಿ ದಕ್ಷಿಣ ಕನ್ನಡ ಬೀದರ್ ಕಲಬುರಗಿ ಬಾಗಲಕೋಟೆ ಮತ್ತು ಧಾರವಾಡ ಹಾಟ್ಸ್ವಾಟ್ ಜಿಲ್ಲೆಗಳಾಗಿ ಗುರುತಿಸಲ್ಪಟ್ಟವೆ

ಹಾಟ್ಸ್ಟಾಟ್ ಪ್ರದೇಶಗಳಲ್ಲಿ ಸೋಂಕು ಹರಡುವ ಅಪಾಯ ಇರುವ ಜಾಗಗಳನ್ನು ಗುರುತಿಸಿ ಹೆಚ್ಚು ಗಮನ ಹರಿಸಲಾಗುವುದು ಎಂದು ಲವ್ ಅಗರ್ವಾಲ್ ತಿಳಿಸಿದರು ಸೋಂಕಿತರ ಸಂಖ್ಯೆ ಹೆಚ್ಚರುವ ಹಾಗೂ ಸೋಂಕು ಹರಡಬಹುದಾದ ರಾಜ್ಯದ ಎಂಟು ಜಿಲ್ಲೆಗಳನ್ನು ಕೇಂದ್ರ ಸರ್ಕಾರ ಹಾಟ್ ಸ್ಟಾಟ್ ಎಂದು ಗುರುತಿಸಿದ್ದು ಇಲ್ಲಿ ಹೆಚ್ಚನ ನಿಗಾ ವಹಿಸುವಂತೆ ಗೃಹ ಖಾತೆ ಸಚಿವ ಬಸವರಾಜ ಬೊಮ್ನಾಯಿ ಆದೇಶ ಹೊರಡಿಸಿದ್ದಾರೆ

ಜನರ ಓಡಾಟ ನಿರ್ಬಂಧಿಸದೇ ಇದ್ದರೆ ಸೋಂಕು ಪರಡುವುದನ್ನು ತಡೆಯುವುದು ಅಸಾಧ್ಯ

ಈ ಪರಿಷ್ಟತ ಮಾರ್ಗಸೂಚಿಯಲ್ಲಿ ಕೈಲ್ವೆ ವಿಮಾನ ಹಾಗೂ ರಸ್ತೆ ಸಂಚಾರವನ್ನು ನಿರ್ಬಂಧಗೊಳಿಸಿದೆ ಶಿಕ್ಷಣ ಸಂಸ್ಥೆಗಳು ತರಬೇತಿ ಸಂಸ್ಥೆಗಳು ಸಾಮಾಜಿಕ ರಾಜಕೀಯ ಧಾರ್ಮಿಕ ಸಭೆ ಸಮಾರಂಭ ವಿಚಾರ ಸಂಕಿರಣಗಳಗೆ ಅವಕಾಶವಿಲ್ಲ ಮದ್ದ ಮಾರಾಟಕ್ಕೆ ಅವಕಾಶವಿಲ್ಲ

ಮದುವೆ ಮತ್ತಿತರ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯ ಎಂದು ಸೂಚಿಸಲಾಗಿದೆ ಹಣ್ಣು ತರಕಾರಿ ರಸಗೊಬ್ಬರ ಹಾಗೂ ಬೀಜ ಮಾರಾಟಕ್ಕೆ ಅವಕಾಶವಿದ್ದು ಬ್ಯಾಂಕ್ ಎ ಟಿ ಎಂ ಗಳು ಎಂದಿನಂತೆ ಕಾರ್ಯ ನಿರ್ವಹಿಸಲಿವೆ

ಆದರೆ ಸರಕು ಸಾಗಣೆ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ ತುರ್ತು ವೈದ್ಯಕೀಯ ಚಿಕಿತ್ಸೆ ಸೇರಿದಂತೆ ಆರೋಗ್ಯ ಹಾಗೂ ಸಾರ್ವಜನಿಕ ಸೇವೆಗಳು ಎಂದಿನಂತೆ ಲಭ್ಞವಾಗಿರುತ್ತವೆ ಪ್ರತಿಯೊಬ್ಬರು ಮುಖ ಗವಸುಗಳನ್ನು ಧರಿಸುವುದು ಕಡ್ಡಾಯ ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆ ಇದುವರೆಗೆ ಯಾವುದೇ ಪ್ರಕಟಣೆಗಳನ್ನು ಹೊರಡಿಸಿಲ್ಲ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವ ಎಸ್

ಆದರೆ ಅದು ಶುದ್ಧ ಸುಳ್ಳು ಯಾವುದೇ ಕಾರಣಕ್ಕೂ ಸುಳ್ಳು ಸುದ್ದಿಗಳಗೆ ಕಿವಿಗೊಡದಿರಿ

ವಿಶೇಷವಾಗಿ ಪೊಲೀಸರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಧಾರವಾಡ ಮತ್ತು ಬೆಳಗಾವಿ ಜೆಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಕೆಲವೊಂದು ಘಟನೆಗಳು ಸೇರಿದಂತೆ ದಿಲ್ಲಿಯ ನಿಜಾಮುದ್ದಿನ್ ಸಮಾವೇಶದಲ್ಲಿ ಭಾಗವಹಿಸಿರದಿದ್ದರೆ

ಜನಸಾಮಾನ್ನರು ಈ ಸಂದರ್ಭದಲ್ಲಿ ತುಂಬಾ ಸಹಕಾರ ನೀಡುತ್ತಿದ್ದು ಇದು ಹೀಗೇ ಮುಂದುವರಿಯಬೇಕು ದೇಶದ ಹಾಗೂ ನಿಮ್ಮ ಕುಟುಂಬದ ಹಿತ ದೃಷ್ಷಿಯಿಂದ ಕೋಟ್ಯಾಂತರ ಜನರ ಜೀವ ರಕ್ಷಣೆಗೆ ಜನರ ಸಹಕಾರ ತಾಳ್ನೆ ಮತ್ತು ಶಿಸ್ತಿನ ಅಗತ್ಜವಿದೆ

ಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಮುಖ್ಯಮಂತ್ರಿ ಅವರನ್ನು ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗುಜರಾತ್ ಮುಖ್ಯಮಂತ್ರಿಗಳು

ಯಡಿಯೂರಪ್ಪ ಅವರು ಕರೆಯಿಸಿಕೊಳ್ಳಬೇಕು ಎಂದು ಹೇಳಿದರು

ಪೊಲೀಸ್ ಇಲಾಖೆಯಲ್ಲಿ ಕೊರೋನಾ ವೈರಸ್ ಸೋಂಕು ತಗುಲಿದ ಮೊದಲ ಪ್ರಕರಣ ಇದಾಗಿದೆ

ಈ ಮದರಸಾ ಬಳಿಯೇ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಪೇದೆಗೆ ಸೋಂಕು ತಗುಲಿದೆ ಜಮಖಂಡಿ ನಿವಾಸಿಯಾಗಿರುವ ಇವರು ಪ್ರತಿ ನಿತ್ಯ ಮುಧೋಳಕ್ಕೆ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುತ್ತಿದ್ದರು

ಜಿಲ್ಲೆಯಲ್ಲಿ ಈವರೆಗೆ ಕೋವಿಡ್ನಿಂದಾಗಿ ಇಬ್ಬರು ಮೃತಪಟ್ಟದ್ದು

ಜಿಲ್ಲೆಯ ಜನತೆ ಲಾಕ್ ಡೌನ್ ನಿಯಮಗಳನ್ನು ಕಟ್ಪನಿಟ್ಲಾಗಿ ಪಾಲಿಸಿ ಮನೆಯಲ್ಲಿಯೇ ಇರುವ ಮೂಲಕ ಕೊರೊನಾ ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಜೋಳನ್ ಮನವಿ ಮಾಡಿದ್ದಾರೆ

ಅನಗತ್ಯವಾಗಿ ಹಾಗೂ ಸರಿಯಾದ ಕಾರಣವಿಲ್ಲದೇ ಸಂಚರಿಸುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ

ಇದರಲ್ಲಿ ಒಬ್ಬರು ಮೃತಪಟ್ಟದ್ದಾರೆ ಎಂದು ವಿಜಯಪುರ ಜೆಲ್ಲಾಧಿಕಾರಿ ವೈ

ಪಾಟೀಲ ತಿಳಿಸಿದ್ದಾರೆ

ಕೊರೊನಾ ಸೋಂಕು ಧೃಢಪಟ್ಟು ಗುಣಮುಖರಾಗಿ ಮನೆಗೆ ತೆರಳಿದ್ದ ವ್ಯಕ್ತಿ ಮತ್ತೆ ಆಸ್ತತೆಗೆ ದಾಖಲಾಗಿದ್ದು ಆ ವ್ಯಕ್ತಿಯ ಗಂಟಲ ದ್ರವ ರಕ್ತದ ಮಾದರಿಯನ್ನು ವೈದ್ಯರು ಪರೀಕ್ಷೆಗೆ ಕಳುಹಿಸಿದ್ದು ಎರಡು ಮೂರು ದಿನದಲ್ಲಿ ವರದಿ ಬರಲಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ತಿಳಿಸಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರು ಹಸಿವಿನಿಂದ ಸಂಕಷ್ಟಕ್ಕೊಳಗಾಗದಂತೆ ಅವರ ಆರೋಗ್ಯ ರಕ್ಷಣೆಗೆ ಸ್ಥಳೀಯ ಗ್ರಾಮ ಪಂಚಾಯತ್ಗಳು ಪಾಗೂ ಕೆಲಸ ನೀಡಿರುವ ಕಂಪನಿಗಳು ಕ್ರಮವಹಿಸಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಸೂಚನೆ ನೀಡಿದ್ದಾರೆ ಕೋಲಾರ ತಾಲ್ಲೂಕಿನ ವೇಮಗಲ್ ನರಸಾಪುರ ಕೈಗಾರಿಕಾ ಪ್ರದೇಶ ಹಾಗೂ ತಲಗುಂದದಲ್ಲಿ ವಲಸೆ ಕಾರ್ಮಿಕರ ಸ್ಥಿತಿಗತಿಗಳ ಕುರಿತು ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು ಕೊರೊನಾ ವೈರಸ್ ಭೀತಿಯಿಂದ ಜಗತ್ತಿನಲ್ಲಿ ಬಹುತೇಕ ವ್ಯಾಪಾರಕ್ಕೆ ಧಕ್ಷೆಯಾಗಿದೆ ರಾಯಚೂರು ಜಿಲ್ಲೆಯ ರೈತರ ಕೃಷಿ ಉತ್ತನ್ನಗಳ ವ್ಯಾಪಾರ ವಹಿವಾಟಿಗೆ ಅಡಚಣೆಯಾಗದಂತೆ ಸರ್ಕಾರದ ನಿರ್ದೆತನದಂತೆ ಜಿಲ್ಲಾಡಳಿತ ಸರ್ವ ಪ್ರಯತ್ನ ಮಾಡಿದೆ ಎಂದು ರಾಯಚೂರು ಜೆಲ್ಲಾ ಉಸ್ತುವಾರಿ ಕಾರ್ಯದರ್ತಿ ಎನ್

ಕೊರೊನಾ ವೈರಸ್ ಸೋಂಕು ಪರಡುವುದನ್ನು ತಡೆಗಟ್ಟಲು ದೇಶವ್ಕಾಪಿ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ಎಲ್ಲಾ ಶೈಕ್ಷಣಿಕ ಚಟುವಟಕೆಗಳು ಸ್ಥಗಿತಗೊಂಡಿದ್ದವು ಜೂನ್ನಲ್ಲಿ ನಡೆಯಲಿರುವ ಸ್ನಾತಕೋತ್ತರ ಸೆಮಿಸ್ಟರ್ ಪರೀಕ್ಷೆಗಳಿಗೆ ಲಾಕ್ಡೌನ್ ಅಡ್ಡಿಯಾಗದಿರಲಿ ಎಂಬ ಕಾರಣಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಆನ್ಲೈನ್ನಲ್ಲೇ ಬೋಧನೆ ಮಾಡುತ್ತಿದೆ ಕರ್ನಾಟಕ ವಿಶ್ವ ವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗ ಲಾಕ್ಡೌನ್ ಅವಧಿಯನ್ನು ಶೈಕ್ಷಣಿಕ ಚಟುವಟಕೆಗಳಿಗೆ ಬಳಸಿಕೊಂಡು ಪ್ರಥಮ ಬಾರಿಗೆ ಎಂ

ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಕರ್ನಾಟಕ ವಿಶ್ವವಿದ್ಯಾಲಯದ ಅರ್ಥಶಾಸ್ತ ವಿಭಾಗದ ಮುಖ್ಯಸ್ತ ಡಾಕ್ಟರ್ ಆರ್

ಕೋರೊನಾ ತಡೆಗೆ ಸಂಬಂಧಿಸಿದಂತೆ ಗದಗ ಜಿಲ್ಲಾಡಳಿತ ಕೈಗೊಂಡ ಕ್ರಮಗಳನ್ನು ಪರೀತೀಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕೊರೋನಾ ವೈರಸ್ ಸೋಂಕಿನಿಂದ ಸಾವನ್ನಪ್ಪಿದ ಜನರ ಅಂತ್ಯ ಸಂಸ್ಕಾರವನ್ನು ವಿಶ್ವ ಆರೋಗ್ಯ ಸಂಸ್ವೆಯ ಮಾರ್ಗಸೂಚಿಯಯತೆ ಜರುಗಿಸಲಾಗಿದೆ ಎಂದು ತಿಳಿಸಿದರು ರಾಜ್ಯದೆಲ್ಲೆಡೆ ಕೊರೋನಾ ವೈರಸ್ ಸೋಂಕಿತರಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡುವ ಟೆಲಿ ಐಸಿಯು ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗಿದೆ

ಕೊರೋನಾ ವೈರಸ್ ಸೋಂಕು ನಿಯಂತ್ರಣಕ್ಕಾಗಿ ಕೇಂದ್ರ ಗೃಹ ಸಚಿವಾಲಯದ ಪರಿಷ್ಣತ ಮಾರ್ಗಸೂಚಿ ಪ್ರಕಟ

ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವದಂತಿಗಳಿಗೆ ಕಿವಿಗೊಡದಂತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವ ಎಸ್

ಿ ವಲಸೆ ಕಾರ್ಮಿಕರನ್ನು ರಾಜ್ಯಕ್ಷೆ ವಾಪಸ್ ಕರೆ ತರಲು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಕೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು